ತಳಮಟ್ಟದಿಂದ ಮಾನವ ಪಕ್ಕುಗಳನ್ನು ಸಮರ್ಥವಾಗಿ ಬಲಪಡಿಸುವ ಸಂಘಟಿತ ಜವಾಬ್ದಾರಿ ಇಡೀ ಸಮಾಜದ ಮೇಲಿದೆ ಎಂದು ರಾಷ್ಲಪತಿ ರಾಮನಾಥ ಕೋವಿಂದ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಮಾನವ ಪಕ್ಕುಗಳ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ದೇಶದ ಹಲವು ಭಾಗಗಳಿಂದ ಮಹಿಳೆಯರ ಮೇಲಿನ ಅಪರಾಧ ಪ್ರಕರಣಗಳು ವರದಿಯಾಗುತ್ತಿವೆ ಎಂದು ಹೇಳಿದರು ಇಂಥ ಫಟನೆಗಳು ಸಮಾನತೆಯ ಹಕ್ಕಿನ ದೃಷ್ಟಿಕೋನದಲ್ಲಿ ಸಮಾಜ ಇದೆಯೇ ಎಂದು ಜನರು ಚಿಂತಿಸುವಂತೆ ಮಾಡಿದೆ ಎಂದು ಹೇಳಿದರು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿ ಪ್ರತಿಪಾದಿಸಲಾಗಿರುವ ಹಕ್ಕುಗಳನ್ನು ಎತ್ತಿಹಿಡಿಯಲು ಇನ್ನೇನು ಮಾಡಬಹುದು ಎಂಬುದನ್ನು ಇಡೀ ಜಗತ್ತು ಆತ್ಮಾಲೋಕನ ಮಾಡಿಕೊಳ್ಳುವುದೇ ಮಾನವ ಪಕ್ಕು ದಿನವನ್ನು ಅರ್ಥಪೂರ್ಣಗೊಳಿಸುವ ಮಾರ್ಗವಾಗಿದೆ ಎಂದು ಅವರು ಹೇಳಿದರು ಜನರು ತಮ್ಮ ಕರ್ತವ್ಯಗಳನ್ನು ಉಪೇಕ್ಷಿಸಬಾರದು ಎಂದು ರಾಷ್ಟಪತಿ ಹೇಳಿದರು ಮಹಾತ್ಮಾ ಗಾಂಧಿ ಅವರು ಪಕ್ಕು ಮತ್ತು ಕರ್ತವ್ಯಗಳನ್ನು ಒಂದೇ ನಾಣ್ಯದ ಎರಡು ಮುಖ ಎಂದು ನೋಡುತ್ತಿದ್ದರು ಎಂದರು ಭಾರತದ ಪ್ರತಿಪಾದನೆಯು ರಾಷ್ವೀಯ ಮಾನವ ಹಕ್ಕುಗಳ ಮೇಲೆ ಸರಿಯಾಗಿ ಕೇಂದ್ರೀಕರಿಸಿದೆ ಮತ್ತು ಇದು ಕರ್ತವ್ದಕ್ಕೂ ಸ್ವಾನ ಕಲ್ಪಿಸಿದೆ ಎಂದು ಅವರು ಹೇಳಿದರು ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ರಾಷ್ವೀಯ ಮಾನವ ಹಕ್ಕುಗಳ ಆಯೋಗದ ಪಾತ್ರವನ್ನು ಶ್ಲಾಘಿಸಿದ ರಾಷ್ಷಪತಿಯವರು ಎನ್ ಎಚ್ ಆರ್

ಮಾಡಿರುವ ಬಹುತೇಕ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸಿದ್ದು ಇದು ಅದರ ವಿಶ್ವಾಸಾರ್ಹತೆಯ ಸಂಕೇತವಾಗಿದೆ ಎಂದರು ಕಳೆದ ಐದೂವರೆ ವರ್ಷಗಳ ಅವಧಿಯಲ್ಲಿ ಭಾರತವು ನಿರಂತರವಾಗಿ ರಾಷ್ಟೀಯ ಹಿತವನ್ನು ಮುಂದೆ ಇಟ್ಟುಕೊಂಡು ವಾಣಿಜ್ಯ ಮಾತುಕತೆಗಳನ್ನು ನಡೆಸಿದೆ ಎಂದು ವಾಣಿಜ್ಯ ಸಚಿವ ಪೀಯೂಷ್ ಗೋಯೆಲ್ ಪುನರುಚ್ವರಿಸಿದ್ದಾರೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಆರ್

ಯಲ್ಲಿ ಭಾರತದ ಸ್ವಾನ ಕುರಿತಂತೆ ರಾಜ್ಯಸಭೆಯಲ್ಲಿಂದು ಗೋಯೆಲ್ ಹೇಳಿಕೆ ನೀಡಿದರು ಭಾರತವು ಸ್ಪರ್ಧಾತ್ಮಕವಾಗಿರುವ ಸೇವೆಗಳಗೆ ಹೆಚ್ಚಿನ ಪ್ರವೇಶದ ವಿಷಯದಲ್ಲಿ ಸರ್ಕಾರವು ತನ್ನ ನೆಲೆ ಭದ್ರಪಡಿಸಿಕೊಂಡಿದೆ ಭಾರತೀಯ ಸರಕುಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶಕ್ಕಾಗಿ ಸತತ ಪ್ರಯತ್ನವನ್ನು ಮುಂದುವರೆಸಿದೆ ಮತ್ತು ರೈತರು ಹ್ಲೆನುಗಾರಿಕೆ ಎಂಎಸ್ಎಂಇಗಳು ತಯಾರಕರ ಹಿತಾಸಕ್ತಿಗಳನ್ನು ನ್ಯಾಯೋಚಿತವಲ್ಲದ ಆಮದುಗಳಿಂದ ರಕ್ಷಿಸುತ್ತದೆ ಎಂದು ಅವರು ಹೇಳಿದರು ಆದಾಗ್ಲೂ ಭಾರತದ ಕಾಳಜಿ ಮತ್ತು ಬಾಕಿ ಇರುವ ವಿಷಯಗಳು ಇನ್ನೂ ಸಂಪೂರ್ಣವಾಗಿ ಇತ್ತರ್ಥವಾಗಿಲ್ಲ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್

ಇ ಪಿಯಲ್ಲಿ ಸೇರದಿರಲು ಶೀರ್ಮಾನಿಸಿದರು ಎಂದು ಸಚಿವರು ತಿಳಿಸಿದರು ಪ್ರಸಕ್ತ ಸ್ವರೂಪವು ನಿರ್ದೇತಕ ತತ್ವಗಳನ್ನು ಬಿಂಬಿಸುವುದಿಲ್ಲ ಅಥವಾ ಭಾರತದ ಕಾಳಜಿ ಮತ್ತು ಬಾಕಿ ಇರುವ ವಿಚಾರಗಳನ್ನು ಇತ್ಯರ್ಥಪಡಿಸುವುದೂ ಇಲ್ಲ ಎಂದು ತಿಳಿಸಿದರು ದೇಶದ ಹೊರಗೆ ಮತ್ತು ಒಳಗೆ ಇರುವ ಕಪ್ಪು ಹಣದ ಅಧಿಕೃತ ಅಂದಾಜು ಇಲ್ಲ ಎಂದು ಸರ್ಕಾರ ಇಂದು ತಿಳಿಸಿದೆ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ರಾಜ್ಯಸಭೆಗಿಂದು ನೀಡಿರುವ ಲಿಖಿತ ಉತ್ತರದಲ್ಲಿ ಈ ವಿಷಯ ತಿಳಿಸಿದ್ದಾರೆ ತೆರಿಗೆ ಒಪ್ಪಂದಗಳ ಅಡಿಯಲ್ಲಿ ಪಡೆಯಲಾಗುವ ಮಾಹಿತಿಗಳು ಗೌಪ್ಲವಾದವುಗಳಾಗಿವೆ ಎಂದು ಅವರು ತಿಳಿಸಿದ್ದಾರೆ ಕಪ್ಪು ಹಣವನ್ನು ಹತ್ತಿಕ್ಕಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಠಾಕೂರ್ ತಿಳಿಸಿದ್ದಾರೆ

ರಾಜ್ಯಸಭೆಗಿಂದು ನೀಡಿರುವ ಲಿಖಿತ ಉತ್ತರದಲ್ಲಿ ಈ ವಿಷಯವನ್ನು ಕೇಂದ್ರ ಸಂಸ್ಟೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಪ್ರಲ್ವಾದ್ ಪಟೇಲ್ ತಿಳಿಸಿದ್ದಾರೆ

ಈ ಪರಾಜಿನಿಂದ ಬರುವ ಪಣವನ್ನು ಗಂಗಾ ನದಿಯ ಪುನಕ್ವೇತನ ಮತ್ತು ಸಂರಕ್ಷಣೆಗೆ ನೀಡುವುದಾಗಿ ಈ ಹಿಂದೆ ಪ್ರಧಾನಿ ಪ್ರಕಟಿಸಿದ್ದಾರೆ

ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಆರೋಗ್ಯ ಸಚಿವ ಡಾ

ಪ್ರಜಾರಕ್ಕೆ ಕೊನೆಯ ದಿನವಾಗಿದ್ದ ಇಂದು ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಮತದಾರರ ಮನವೊಲಿಕೆಯ ಪ್ರಯತ್ನ ಮಾಡಿದರು

ಅಖಿಲ ಜಾರ್ಖಂಡ್ ವಿದ್ಯಾರ್ಥಿ ಒಕ್ಕೂಟ ಎಜೆಎಸ್ ಯು ಮುಖ್ಯಸ್ವ ಸುದೇಶ್ ಮಹತೋ ಜಾರ್ಖಂಡ್ ವಿಕಾಸ ಮೋರ್ಜಾ ಅಧ್ಯಕ್ಷ ಬಾಬು ಲಾಲ್ ಮರಾಂಡಿ ರಾಜ್ಯ ಶಿಕ್ಷಣ ಸಚಿವ ನೀರಾ ಯಾದವ್ ಮಾಜಿ ಸಚಿವ ಮತ್ತು ಕಾರ್ಮಿಕ ನಾಯಕ ರಾಜೇಂದ್ರ ಪ್ರಸಾದ್ ಸಿಂಗ್ ಈ ಹಂತದಲ್ಲಿ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ ಪೌರತ್ವ ತಿದ್ದುಪಡಿ ಮಸೂದೆ ಕುರಿತಂತೆ ಅಮೆರಿಕಾದ ಅಂತಾರಾಷ್ಷೀಯ ಕಾರ್ಮಿಕ ಸ್ವಾತಂತ್ರ್ಯ ಕುರಿತ ಆಯೋಗ ಯುಎಸ್ಸಿಐಆರ್ಎಫ್ ನೀಡಿರುವ ಹೇಳಿಕೆ ಸಮರ್ಪಕವೂ ಅಲ್ಲ ಅದರ ಅಗತ್ತವೂ ಇರಲಿಲ್ಲ ಎಂದು ಭಾರತ ಹೇಳಿದೆ ಮಸೂದೆ ಕುರಿತಂತೆ ಯುಎಸ್ಸಿಐಆರ್ಎಫ್ ನೀಡಿರುವ ಹೇಳಿಕೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿದ ವಿದೇಶಾಂಗ ವ್ವವಹಾರಗಳ ಸಚಿವಾಲಯ ವಕ್ತಾರ ರವೀಶ್ ಕುಮಾರ್ ಈ ಕಾರ್ಯವು ತನಗೆ ಸಂಬಂಧಿಸಿಲ್ಲದ ಹಾಗೂ ಅಲ್ಪ ಅರಿವು ಹೊಂದಿರುವ ವಿಚಾರದಲ್ಲಿ ಮೂರ್ವಾಗ್ರಹ ಪೀಡಿತವಾಗಿರುವವರಿಂದ ಮಾರ್ಗದರ್ಶಿತವಾಗಿ ಹೇಳಿಕೆ ನೀಡಿರುವುದು ವಿಷಾದನೀಯ ಎಂದರು

ಇದೇ ಮೊದಲ ಬಾರಿಗೆ ಈ ಎರಡು ವಿಚಾರಗಳ ಮಾತುಕತೆ ಸತತವಾಗಿ ಮತ್ತು ಭಾರತ ಪೆಸಿಫಿಕ್ನ ಒಂದೇ ವಿಷಯಗಳ ಮೇಲೆ ನಡೆಯುತ್ತಿದೆ

ದೆಹಲಿ ಮಾತುಕತೆಯ ಈ ವರ್ಷದ ಧ್ಯೇಯವಾಕ್ತ ಭಾರತ ಪೆಸಿಫಿಕ್ನಲ್ಲಿ ಸಹಯೋಗದ ಮುಂದುವರಿಕೆ ಎಂಬುದಾಗಿದ್ದು ಇದನ್ನು ಅಭಿವೃದ್ದಿಶೀಲ ಸಂಶೋಧನೆ ಮತ್ತು ಮಾಹಿತಿ ವ್ಯವಸ್ವೆಯ ನೆರವಿನಿಂದ ಆಯೋಜಿಸಲಾಗಿದೆ